ನೆರೆಪೀಡಿತ ಪ್ರದೇಶಗಳಗೆ ಪರಿಹಾರಕ್ಕಾಗಿ ತೆರಳುವಂತೆ ಜಿಲ್ಲಾಧಿಕಾರಿಗಳಗೆ ಮುಖ್ಚಮಂತ್ರಿ ಬಿ

ಹುಬ್ಲಳ್ಳಿ ವಿಮಾನ ನಿಲ್ದಾಣದಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ನೆರೆ ಪರಿಹಾರಕ್ಕೆ ಹಣದ ಯಾವುದೇ ಕೊರತೆ ಇಲ್ಲ ಎಂದರು

ಈ ಸಂದರ್ಭದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ನಾಯಿ ಅರಣ್ಯ ಸಚಿವ ಓಸಿಪಾಟೀಲ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಪೊಲೀಸ್ ಆಯುಕ್ತ ಆರ್

ಸತೀಶ್ ಪೊಲೀಸ್ ವರಿಷ್ಣಾಧಿಕಾರಿ ವರ್ತಿಕಾ ಕಠಯಾರ್ ಸೇರಿದಂತೆ ಮತ್ತಿತರು ಉಪಸ್ಥಿತಿರಿದ್ದರು

ಈಗಾಗಲೇ ಅಭ್ಯರ್ಥಿಗಳ ಪಟ್ಟ ಸಿದ್ಧವಾಗಿದ್ದು ಶಾಸಕರ ಅನರ್ಹತೆ ಕುರಿತು ಸರ್ವೋಚ್ಚ ನ್ಯಾಯಾಲಯದ ತೀರ್ಮ ಹೊರಬಿದ್ದ ಕೂಡಲೇ ಪಟ್ಟಿ ಪ್ರಕಟಿಸಲಾಗುವುದು ಎಂದರು ವಿಧಾನಸಭಾಧ್ಯಕ್ಷರ ವಿರುದ್ದ ಏಕವಚನ ಬಳಕೆ ಮಾಡಿರುವ ಬಗ್ಗೆ ಕೇಳದ ಪ್ರಕ್ಷೆಗೆ ಉತ್ತರಿಸುತ್ತಾ ತಾವು ಯಾವುದೇ ತಪ್ಪು ಮಾಡಿಲ್ಲ ಹೀಗಾಗಿ ಈ ಕುರಿತು ಹಕ್ಕುಚ್ಚುತಿ ಮಂಡನೆಯ ಪ್ರಶ್ನೆಯೇ ಬರುವುದಿಲ್ಲ ಎಂದು ಪ್ರತಿಕ್ರಿಯಿಸಿದರು ಈ ಹಿಂದೆ ಬಳ್ಳಾರಿಗೆ ಮಾಡಿದ್ದ ಪಾದಯಾತ್ರೆ ರೀತಿಯಲ್ಲಿ ಮತ್ತೊಮ್ನೆ ಪಾದಯಾತ್ರೆ ಕೈಗೊಳ್ಳುವ ಕುರಿತು ಚಿಂತನೆ ನಡೆಸಿದ್ದು ಈ ಬಗ್ಗೆ ಇನ್ನೂ ಏನೂ ಅಂತಿಮ ತೀರ್ಮಾನವಾಗಿಲ್ಲ ಎಂದರು ವಿಧಾನ ಸಭಾಧ್ಯಕ್ಷರ ಮೇಲೆ ವಿರೋಧಪಕ್ಷದ ನಾಯಕ ಸಿದ್ದರಾಮಯ್ನ ಏಕವಚನ ಪದ ಪ್ರಯೋಗ ಮಾಡಿರುವುದನ್ನು ವಿಧಾನ ಪರಿಷತ್ ಸದಸ್ನ ಆಯನೂರು ಮಂಜುನಾಥ್ ಟೀಕಿಸಿದ್ದಾರೆ ಶಿವಮೊಗ್ಗದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಮೂಲಕ ಸಭಾಧ್ಯಕ್ಷರ ಪೀಠಕ್ಕೆ ಅಗೌರವ ತೋರಿದ್ದಾರೆ ಎಂದರು ಸಿದ್ದರಾಮಯ್ಯ ಹಿರಿಯ ರಾಜಕಾರಣಿಯಾಗಿ ಏಕವಚನದಲ್ಲಿ ಮಾತನಾಡುವುದು ಸರಿಯಲ್ಲ ಯಾವ ಸಾಂವಿಧಾನಿಕ ಪೀಠಕ್ಕೆ ಅವಮಾನಿಸಿದ್ದಾರೋ ಅದೇ ಸಂವಿಧಾನದಡಿಯಲ್ಲಿ ಅವರು ವಿಪಕ್ಷದ ನಾಯಕರಾಗಿದ್ದಾರೆ ಎಂದಿರುವ ಅಯನೂರು ಮಂಜುನಾಥ್ ಸಿದ್ದರಾಮಯ್ಯ ಸಾರ್ವಜನಿಕ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ

ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು ಅನರ್ಹ ಶಾಸಕರ ಪೈಕಿ ಕೆಲವರು ತಮ್ನೊಂದಿಗೆ ಮಾತನಾಡಿ ಪಕ್ಷಕ್ಕೆ ವಾಪ್ಗಾಗುವ ಇಜ್ದೆ ವ್ಯಕ್ತಪಡಿಸಿದ್ದಾರೆ ಆದರೆ ಅಂತಹವರಿಗೆ ಮಣೆ ಹಾಕಬಾರದು ಎಂದು ಕಾಂಗ್ರೆಸ್ ಪಕ್ಷ ತೀರ್ಮಾನಿಸಿದೆ ಎಂದರು

ಕಿತ್ತೂರು ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು

ಮುಂಬೈ ಕರ್ನಾಟಕವನ್ನು ಕಿತ್ತೂರು ಕರ್ನಾಟಕ ಎಂದು ಹೆಸರಿಸಬೇಕೆನ್ನುವ ಒತ್ತಾಯ ದಶಕಗಳಿಂದಲೇ ಇದೆ ಈಗಾಗಲೇ ಈ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಾಗಿದೆ ಎಂದರು

ಮಾಧುಸ್ವಾಮಿ ತಿಳಿಸಿದ್ದಾರೆ ಅವರಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಾದ ಕುಕ್ಕಾವು ಪರ್ಲಾಣಿ ಚಾರ್ಮಾಡಿ ಅರಣೆಪಾದೆ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ಸುಧ್ದಿಗಾರರೊಂದಿಗೆ ಮಾತನಾಡಿದರು ಪ್ರಕೃತಿ ವಿಕೋಪದಿಂದ ನದಿ ತೀರದ ಪ್ರದೇಶಗಳು ನಾಶವಾಗಿದ್ದು ಜನ ತೊಂದರೆ ಅನುಭವಿಸುತ್ತಿದ್ದಾರೆ ಅಣೆಕಟ್ಟೆಗಳು ಸೇತುವೆಗಳು ಹಾನಿಗೊಳಗಾಗಿವೆ ಎಂದರು ಕೃಷಿ ಭೂಮಿಗೆ ನೀರು ಬರದ ರೀತಿಯಲ್ಲಿ ತಡೆಗೋಡೆ ಕಟ್ಟದೇಕೆಂದು ಶಾಸಕರ ಹರೀತ್ ಪೂಂಜಾ ಅವರು ಮನವಿ ಮಾಡಿಕೊಂಡಿದ್ದು ಈ ಬಗ್ಗೆಯೂ ಚಿಂತಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೃಷಿ ಭೂಮಿ ಹಾಗೂ ನದಿಯಲ್ಲಿ ಮರಳು ತುಂಬಿದ್ದು ಅದನ್ನು ತೆರವುಗೊಳಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡರು ಇದಕ್ಕೆ ಸ್ವಂದಿಸಿದ ಸಚಿವರು ಮರಳು ತೆಗೆಯಲು ಅಭ್ಯಂತರವಿಲ್ಲ ಆದರೆ ಅದನ್ನು ಎಲ್ಲಿ ಹಾಕಬೇಕು ಎನ್ನುವುದರ ಬಗ್ಗೆ ಯೋಟಿಸಬೇಕಾಗಿದೆ

ಇವರ ಮೇಲೆ ನಿಯಮಗಳ ಅನುಸಾರ ಕ್ರಮ ಕೈಗೊಳ್ಳಲಾಗುವುದು ಎಂದಿರುವ ಜಂಟಿ ಮೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಗಡಿಪಾರಿಗೆ ಪ್ರಕ್ರಿಯೆ ನಡೆಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ವೀಸಾ ಅವಧಿ ಮುಗಿದರೂ ನಗರದಲ್ಲೇ ಉಳಿದುಕೊಂಡಿರುವವರ ವಿರುದ್ದ ಕಾರ್ಯಾಚರಣೆ ಮುಂದುವರಿಸಲಾಗುವುದು ಎಂದಿರುವ ಜಂಟಿ ಪೊಲೀಸ್ ಆಯುಕ್ತರು ಅಂಥವರ ಬಗ್ಗೆ ಮಾಹಿತಿ ಇದ್ದಲ್ಲಿ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿದ್ದಾರೆ

ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಕೇಂದ್ರ ಸಂಸದೀಯ ವ್ಯವಹಾರಗಳು ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಭಾರಿ ಮತ್ತು ಮಧ್ವಮ ಕೈಗಾರಿಕೆಗಳ ಸಚಿವ ಜಗದೀಶ ಶೆಟ್ಟರ್ ಪ್ರಾಥಮಿಕ ಸಭೆ ನಡೆಸಿದರು ಉತ್ತರ ಕರ್ನಾಟಕದಲ್ಲಿ ಹೂಡಿಕೆಗೆ ಅಗತ್ಯ ವಾತಾವರಣವಿದ್ದು ಹಲವಾರು ಹೊಸ ಉದ್ಯಮಗಳನ್ನು ಆರಂಭಿಸಬಹುದಾಗಿದೆ ಎಂದ ಅವರು ಕೌಶಲ್ಯಾಭಿವೃದ್ಧಿ ಇದಕ್ಕೆ ಪೂರಕವಾಗಲಿದೆ ಎಂದು ಸಭೆಯಲ್ಲಿ ಪ್ರಹ್ನಾದ್ ಜೋತಿ ಹೇಳಿದರು ಜಗದೀತ್ ಶೆಟ್ಟರ್ ಮಾತನಾಡಿ ಆ ಪ್ರದೇಶದಲ್ಲಿ ರಕ್ಷಣಾ ಮತ್ತು ಕೈಗಾರಿಕಾ ಉತ್ಪನ್ನಗಳ ಕಾರ್ಖಾನೆ ಸ್ಥಾಪಿಸಲು ವಾತಾವರಣ ಸೂಕ್ತವಾಗಿದೆಯೇ ಎಂದು ವರದಿ ಸಿದ್ದಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ಬಳ್ಳಾರಿಯಲ್ಲಿಂದು ನಡೆದ ಯುವಜನೋತ್ಲವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು ಜನರಲ್ಲಿ ಬದಲಾವಣೆ ಬರಬೇಕಾಗಿದೆ ದುರಾಸೆ ಅಧಿಕಾರದ ಲಾಲಸೆ ಜಾಸ್ತಿಯಾಗಿರುವುದು ಭ್ರಷ್ಟಾಚಾರಕ್ಕೆ ಕಾರಣ ಎಂದು ಅವರು ವಿಷಾದ ವ್ಲಕ್ಷಪಡಿಸಿದರು

ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿದ ದಿನವಾದ ನಾಳೆ ನರಕಚತುರ್ದಶಿ ಆಚರಿಲಾಗುತ್ತದೆ ಎಲ್ಲೆಡೆ ಮಾರುಕಟ್ಟೆಗಳಲ್ಲಿ ಸಾರ್ವಜನಿಕರು ಸಂಭ್ರಮದಿಂದ ಹೂವು ಮತ್ತು ಹಣ್ಣು ಹಾಗೂ ದೀಪಗಳನ್ನು ಖರೀದಿ ಮಾಡುತ್ತಿದ್ದ ದೃಷ್ಠ ಸಾಮಾನ್ಯವಾಗಿತ್ತು ಚಾಮರಾಜನಗರ ಬಿಲ್ಲೆ ಹೊಂಗಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಈ ಬಾರಿ ದೀಪಾವಳಿಯಲ್ಲಿ ಪಟಾಕಿ ಹೊಡೆಯುವುದಿಲ್ಲವೆಂದು ಪ್ರತಿಜ್ಜೆ ಮಾಡಿದ್ದಾರೆ ಪಟಾಕಿ ಸಿಡಿಸುವ ಬದಲು ಮಣ್ಣಿನ ಹಣತೆ ಹಚ್ಚಿ ಪರಿಸರ ಸ್ನೇಹಿ ಬೆಳಕಿನ ಹಬ್ಬ ಆಚರಿಸುವುದಾಗಿ ಮಕ್ಕಳು ಶಪಥ ಮಾಡಿದರು

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆ ಹಾಗು ಜಿಲ್ಲೆಯ ಹಲವು ಕಡೆಗಳಲ್ಲಿ ಮರಗಳು ವಿದ್ಯುತ್ ಕಂಬಗಳು ಉರುಳಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ಇನ್ನೆರಡು ದಿನ ಸಮುದ್ರಕ್ಷೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ